ಜಾರ್ಖಂಡ್ ವಿಧಾನಸಭಾ ಚುನಾವಣೆಗೆ ನಾಳೆ ಅಂತಿಮ ಹಂತದ ಮತದಾನ

ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಸಿಎಪಿಎಫ್ ಯೋಧರಿಗೆ ವರ್ಷಕ್ಕೆ ಕನಿಷ್ಣ ಒಂದು ನೂರು ದಿನ ರಜೆ ನೀಡುವ ವ್ಯವಸ್ದೆಯ ಬಗ್ಗೆ ಸರ್ಕಾರ ಪರಿಶೀಲಿಸುತ್ತಿರುವುದಾಗಿ ಗ್ಬಹ ಸಚಿವರ ಹೇಳಿಕೆ

ರಕ್ಷಣಾ ತಂತ್ರಜ್ಞಾನದ ವಿನಿಮಯಕ್ಷಾಗಿ ಭಾರತ ಅಮೆರಿಕ ನಡುವೆ ಕೈಗಾರಿಕಾ ಭದ್ರತಾ ಒಪ್ಪಂದಕ್ಕೆ ಸಹಿ

ನಾಳೆ ಮತದಾನ ನಡೆಯುವ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣಾ ಸಿಬ್ಬಂದಿಯನ್ನು ಈಗಾಗಲೇ ಕಳಿಸಲಾಗಿದೆ ಎಂದು ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ವಿನಯ್ ಕುಮಾರ್ ಚೌಬೆ ತಿಳಿಸಿದ್ದಾರೆ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ಸಿಎಪಿಎಫ್ ಯೋಧರಿಗೆ ವರ್ಷಕ್ಕೆ ಕನಿಷ್ಠ ಒಂದು ನೂರು ದಿನಗಳ ರಜೆ ಸಿಗುವ ವ್ಯವಸ್ಥೆಯನ್ನು ರೂಪಿಸುವ ಬಗ್ಗೆ ಭಾರತ ಸರ್ಕಾರ ಪರಿಶೀಲಿಸುತ್ತಿರುವಾಗಿ ಗೃಹ ಸಚಿವ ಅಮಿತ್ ಷಾ ತಿಳಿಸಿದ್ದಾರೆ

ಸಶಸ್ತ್ರ ಸೀಮಾ ಬಲ ದೇಶದ ಏಕತೆ ಮತ್ತು ಸಮಗ್ರತೆಯ ರಕ್ಷಣೆಯಲ್ಲಿ ಮಹತ್ಸದ ಪಾತ್ರವಹಿಸುತ್ತಿದೆ ಶತ್ಪಗಳ ವಿರುದ್ಧ ಹೋರಾಟದ ವೇಳೆ ಹುತಾತ್ಮರಾದ ಯೋಧರಿಗೆ ಭಾರತ ಗೌರವ ನಮನ ಸಲ್ಲಿಸುತ್ತದೆ ಎಂದು ಗ್ಬಹ ಸಚಿವರು ಹೇಳಿದರು

ಕೆಂಪುಕೋಟೆ ಮತ್ತು ಮಂಡಿಹೌಸ್ ಪ್ರದೇಶದಲ್ಲಿ ಪ್ರತಿಭಟನೆ ನಡೆಸಲು ಅನುಮತಿ ನಿರಾಕರಿಸಲಾಗಿದೆ ಎಂದು ದೆಹಲಿ ಪೊಲೀಸ್ ಅಧಿಕಾರಿಗಳು ನಮ್ಮ ಬಾತ್ವೀದಾರರಿಗೆ ತಿಳಿಸಿದ್ದಾರೆ

ಲಾಲ್ಕಿಲಾ ಜಮಾ ಮಸೀದಿ ಚಾಂದ್ನಿಚೌಕ್ ಮತ್ತು ವಿಶ್ವವಿದ್ಯಾಲಯ ಮೆಟ್ರೋ ನಿಲ್ದಾಣಗಳ ಆಗಮನ ನಿರ್ಗಮನ ಗೇಟ್ಗಳನ್ನು ಮುಚ್ಚಲಾಗಿದ್ದು ಈ ನಿಲ್ದಾಣಗಳಲ್ಲಿ ರೈಲುಗಳ ನಿಲುಗಡೆ ಇರುವುದಿಲ್ಲ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಜಸೋಲಾ ವಿಹಾರ್ ಶಹೀನ್ ಬಾಗ್ ಮುನೀರ್ಕಾ ಪಟೇಲ್ ಚೌಕ್ ಲೋಕ ಕಲ್ಯಾಣ ಮಾರ್ಗ್ ಉದ್ಯೋಗ ಭವನ ಐಟಿಒ ಪ್ರಗತಿ ಮೈದಾನ್ ಮತ್ತು ಖಾನ್ ಮಾರ್ಕೆಟ್ ಮೆಟ್ರೋ ನಿಲ್ದಾಣಗಳನ್ನು ಸಹ ಮುಚ್ಚಲಾಗಿದೆ ಈ ನಿಲ್ದಾಣಗಳಲ್ಲಿ ರೈಲುಗಳು ನಿಲ್ಲುವುದಿಲ್ಲ ಕೇಂದ್ರೀಯ ಕಾರ್ಯಾಲಯ ಮೆಟ್ರೋ ನಿಲ್ಲಾಣದ ಆಗಮನ ನಿರ್ಗಮನ ಗೇಟ್ಗಳನ್ನು ಮುಚ್ಚಲಾಗಿದೆ ಆದರೆ ಈ ನಿಲ್ದಾಣದಲ್ಲಿ ರೈಲುಗಳ ಬದಲಾವಣೆ ವ್ಯವಸ್ಥೆ ಲಭ್ಯವಿದೆ ಕರ್ನಾಟಕದಲ್ಲಿ ರಾಜಧಾನಿ ಬೆಂಗಳೂರು ನಗರ ಸೇರಿದಂತೆ ಹಲವೆದೆ ಪೌರತ್ವ ತಿದ್ದುಪದಿ ಕಾಯ್ದೆ ವಿರೋಧಿಸಿ ಇಂದು ಕೆಲವು ಸಂಘಟನೆಗಳು ಪ್ರತಿಭಟನೆ ನಡೆಸಲು ಮುಂದಾಗಿರುವ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮಂಗಳೂರು ಹಾಸನ ಹುಬ್ಬಳ್ಳಿ ರಾಮನಗರ ಬೀದರ್ ಕೊಪ್ಪಳ ಗದಗ ರಾಯಚೂರು ಕಲಬುರಗಿ ಮತ್ತು ಬಳ್ಳಾರಿ ನಗರಗಳಲ್ಲೂ ಪ್ರತಿಭಟನೆ ನಡೆದಿರುವುದಾಗಿ ವರದಿಯಾಗಿದೆ ಬೆಂಗಳೂರು ನಗರದ ಪುರಭವನದ ಎದುರು ಪ್ರತಿಭಟನೆ ನಡೆಸುತ್ತಿದ್ದ ಇತಿಹಾಸ ಶಾಸ್ತಜ್ಞ ರಾಮಚಂದ್ರ ಗುಹಾ ಅವರನ್ನು ಬಂಧಿಸಲಾಗಿದೆ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಬೆಳಗ್ಗೆ ಪೊಲೀಸ್ ಮಹಾ ನಿರ್ದೇಶಕಿ ನೀಲಮಣಿ ಎಸ್ ರಾಜು ಮತ್ತಿತರ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪ್ರತಿಭಟನೆ ನೆಪದಲ್ಲಿ ಸಮಾಜದ ಶಾಂತಿ ಕದಡುವವರ ವಿರುದ್ದ ಕರಿಣ ಕ್ರಮ ಕ್ಷೆಗೊಳ್ಳುವಂತೆ ಸೂಚಿಸಿದರು ಪ್ರತಿಭಟನೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಿಗಾವಹಿಸಿ ಸೂಕ್ತ ಬಂದೋಬಸ್ತ್ ಒದಗಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಕಾನೂನು ಸುವ್ಯವಸ್ಡೆ ಕಾಪಾಡಲು ಪ್ರತಿಭಟನಾ ಸ್ಥಳಗಳಲ್ಲಿ ಕೈಗೊಂಡ ಕ್ರಮಗಳ ಕುರಿತು ಸಂಜೆಯೊಳಗೆ ವರದಿ ನೀಡುವಂತೆ ಮುಖ್ಯಮಂತ್ರಿ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಸಾಮರಸ್ಯ ಕದಡುವಂತಹ ಲೇಖನಗಳು ಪ್ರಸಾರವಾಗದಂತೆ ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಾಗಿದೆ ಎಂದು ರಾಜ್ಯ ಪೊಲೀಸ್ ಇಲಾಖೆ ತಿಳಿಸಿರುವುದಾಗಿ ನಮ್ಮ ಬಾತ್ಲೀದಾರ ಎಚ್

ಸುಧೀಂದ್ರ ವರದಿ ಮಾಡಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಅವರು ಪೌರತ್ವ ತಿದ್ದುಪದಿ ಕಾಯ್ದೆಯಿಂದ ಮುಸ್ಲಿಂ ಬಾಂಧವರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಈ ಕುರಿತಂತೆ ಸಾರ್ವಜನಿಕರು ಆತಂಕಪಡುವ ಅಗತ್ಯವಿಲ್ಲ ಎಂದರು

ವಿದ್ಯಾರ್ಥಿಗಳು ಯಾವುದೇ ರೀತಿಯ ಪ್ರತಿಭಟನೆಗಳಲ್ಲಿ ತೊಡಗದಂತೆ ಅವರ ಪೋಷಕರು ಎಚ್ಚರ ವಹಿಸಬೇಕು ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಓ

ಆದರೆ ಅದು ಆ ಕಾಯಿದೆ ಜಾರಿಗೆ ತಡೆಯಾಜ್ಲೆ ನೀಡುವಂತೆ ಅರ್ಜಿದಾರರ ಪರ ಕೆಲವು ವಕೀಲರು ಮಾಡಿದ ಮನವಿಯನ್ನು ತಿರಸ್ನರಿಸಿದೆ ಕೇಂದ ಸರ್ಕಾರದ ಪರ ವಾದ ಮಂಡಿಸಿದ ಅಣಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಅರ್ಜಿದಾರರ ಪರ ವಕೀಲರ ಮನವಿಗಳನ್ನು ಆಕ್ಷೇಪಿಸಿದರು ಕಾಯಿದೆ ಅಧಿಸೂಚನೆ ಹೊರಡಿಸಿದ ನಂತರ ಅದಕ್ಷೆ ತಡೆಯಾಜ್ಷೆ ನೀಡುವಂತಿಲ್ಲ ಎಂಬ ಬಗ್ಗೆ ಹಲವು ತೀರ್ಪುಗಳು ಇವೆ ಎಂದು ಅವರು ಹೇಳಿದರು ಪೌರತ್ವ ತಿದ್ದುಪಡಿ ಕಾಯಿದೆ ಸಿಎಎ ಪ್ರಶ್ನಿಸಿರುವ ಹಲವು ಅರ್ಜಿಗಳ ವಿಚಾರಣೆ ನಡೆಸಿದ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿ ಜನವರಿ ಎರಡನೇ ವಾರದೊಳಗೆ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚನೆ ನೀಡಿತು ಮುಖ್ಯ ನ್ಯಾಯಮೂರ್ತಿ ಎಸ್

ಬೋಬ್ಡೆ ಮತ್ತು ನ್ಯಾಯಮೂರ್ತಿಗಳಾದ ಬಿ

ಕಾಯಿದೆ ಮತ್ತು ಅದರ ಧೇಯೋದ್ದೇಶಗಳ ಬಗ್ಗೆ ಸಾಮಾನ್ಯ ಜನರಿಗೆ ತಿಳಿಯುವಂತಾಗಬೇಕು ಎಂದು ವಕೀಲರೊಬ್ಬರು ಮಾಡಿದ ಮನವಿಯನ್ನು ನ್ಯಾಯಪೀಠ ಒಪ್ಪಿತು ಭಾರತ ಮತ್ತು ಅಮೆರಿಕ ರಕ್ಷಣಾ ವಹಿವಾಟಿನಲ್ಲಿ ಹೆಚ್ಚಿನ ದ್ವಿಪಕ್ಷೀಯ ಸಹಕಾರಕ್ಕೆ ಸಹಮತ ವ್ಯಕ್ತಪಡಿಸಿವೆ ಭಾರತ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಪಾಲನೆಯ ಉದ್ದೇಶದಿಂದ ಭಯೋತ್ವಾದನೆಯ ವಿರುದ್ದ ನಿರ್ಣಾಯಕ ಹೋರಾಟಕ್ಕಾಗಿ ಜಪಾನ್ ನಂತಹ ಏಕಮನಸ್ಕ ದೇಶಗಳೊಂದಿಗೆ ಸಹಕಾರ ಹೆಚ್ಚಿಸಿಕೊಳ್ಳುವ ಬಗ್ಗೆಯೂ ಸಹ ಉಭಯ ಸರ್ಕಾರಗಳು ಸಮ್ಮತಿ ಸೂಚಿಸಿವೆ

ಚುನಾಯಿತ ಪ್ರತಿನಿಧಿಗಳು ಕ್ವೆಗಾರಿಕಾ ಭದ್ರತಾ ಸೂಚಿ ಬಾಹ್ಯಾಕಾಶ ವಿಜ್ಞಾನ ಮತ್ತು ಜಲಮೂಲ ಕ್ಷೇತ್ರಗಳು ಹಾಗೂ ಉಭಯ ದೇಶಗಳ ನಾಗರಿಕರ ನಡುವೆ ಪರಸ್ಸರ ಸಹಕಾರವರ್ಧನೆ ವಿಷಯಗಳ ಬಗ್ಗೆ ಹಲವು ಒಪ್ಸಂದಗಳಿಗೆ ಸಹಿ ಹಾಕಲಾಯಿತು ಈ ಪೈಕಿ ರಕ್ಷಣಾ ತಂತ್ರಜ್ಞಾನಗಳ ವಿನಿಮಯಕ್ಕೆ ನೂತನ ಅವಕಾಶಗಳನ್ನು ಸೃಷ್ಟಿಸುವ ಕೈಗಾರಿಕಾ ಭದ್ರತಾ ಒಪ್ಪಂದ ಪ್ರಮುಖವಾಗಿದೆ ಬ್ರಿಟನ್ನ ಪ್ರಧಾನಿ ಬೋರಿಸ್ ಜಾನ್ಸನ್ ನಾಯಕತ್ವದದಿ ಭಾರತ ಮತ್ತು ಬ್ರಿಟನ್ ನಡುವಣ ವ್ಯೂಹಾತ್ಮಕ ಪಾಲುದಾರಿಕೆ ಮತ್ತಷ್ಟು ಎತ್ತರಕ್ಕೆ ಬೆಳೆಯುವ ವಿಶ್ವಾಸವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಇತ್ತೀಚಿನ ಮಹಾ ಚುನಾವಣೆಯಲ್ಲಿ ಬಹುಮತದ ಗೆಲುವು ಗಳಿಸಿರುವ ಬೋರಿಸ್ ಜಾನ್ಸನ್ ಅವರನ್ನು ಪ್ರಧಾನಿ ಮೋದಿ ದೂರವಾಣಿ ಸಂಭಾಷಣೆಯ ವೇಳೆ ಅಭಿನಂದಿಸಿದರು ಬ್ರಿಟನ್ನ ಪ್ರಧಾನಿಯಾಗಿ ಜಾನ್ಪನ್ ಮತ್ತೊಮ್ಮೆ ಆಯ್ಕೆ ಯಾಗಿರುವುದು ಅವರ ಮತ್ತು ಕನ್ನರ್ವೇಟಿವ್ ಪಕ್ಷದ ನಾಯಕತ್ನದ ಬಗ್ಗೆ ಅಲ್ಲಿಯ ಸಾರ್ವಜನಿಕರು ಹೊಂದಿರುವ ವಿಶ್ವಾಸವನ್ನು ಬಿಂಬಿಸುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದರು ಬ್ರಿಟನ್ ಪ್ರಧಾನಿ ಈ ಅಭಿನಂದನೆಗೆ ಧನ್ಯವಾದ ತಿಳಿಸಿದರಲ್ಲದೆ ಉಭಯ ದೇಶಗಳ ನದುವಣ ಬಾಂಧವ್ಯವನ್ನು ಮತ್ತಷ್ನು ಬಲಪದಿಸಲು ತಾವು ಬದ್ದವಾಗಿರುವುದಾಗಿ ಭರವಸೆ ನೀಡಿದರು ಅಮೆರಿಕದ ಪ್ರಜಾಪ್ರತಿನಿಧಿಗಳ ಸಭೆಯಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ದ ವಾಗ್ದಂಡನೆ ನಿರ್ಣಯ ಅಂಗೀಕಾರವಾಗಿದೆ ಬಹುತೇಕ ಸದಸ್ಯರು ನಿರ್ಣಯದ ಪರ ಮತ ಚಲಾಯಿಸಿದ್ದಾರೆ

ಇದಕ್ಕೂ ಮುನ್ನ ಚರ್ಚೆ ನಡೆಯಿತು ಕೇಂದ್ರ ಸರ್ಕಾರ ಎಂಟೂವರೆ ಲಕ್ಷ ಮೆಟ್ರಿಕ್ ಟನ್ ಬೇಳುಕಾಳುಗಳನ್ನು ಮಾರುಕಟ್ಟೆ ದರದಲ್ಲಿ ರಾಜ್ಯ ಸರ್ಕಾರಗಳಿಗೆ ಪೂರೈಸಲಿದೆ ಕೇಂದ್ರೀಯ ಕಾಪು ದಾಸ್ತಾನಿನಿಂದ ಈ ಬಿಡುಗಡೆ ಮಾಡಲಾಗುವುದು ದೇಶಾದ್ಯಂತ ಮಾರುಕಟ್ಟೆಯಲ್ಲಿ ಬೆಲೆಗಳ ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಹಾಗೂ ಬೇಳೆಕಾಳು ಲಭ್ಯತೆಯನ್ನು ಸುಗಮಗೊಳಿಸುವ ಖಾತರಿಗಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಅವಿನಾಶ್ ಶ್ರೀವಾತ್ಪವ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ದೇಶದಲ್ಲಿ ಬೇಳೆಕಾಳು ಬೆಲೆಗಳು ಮತ್ತು ಲಭ್ಯತೆಯ ಬಗ್ಗೆ ಪರಿಶೀಲಿಸಲಾಗಿದ್ದು ನಂತರ ಈ ನಿರ್ಧಾರವನ್ನು ಕೈಗೊಳ್ಳಲಾಯಿತು